ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ

ಕೇರಳ ತಮಿಳುನಾಡು ಪುದುಚೇರಿ ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಮಳೆ

ಆರೋಗ್ಯಯುತ ಕುಟುಂಬದಿಂದ ಸದೃಢ ರಾಷ್ಟ ನಿರ್ಮಾಣ ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ ಕಾನ್ವುರದಲ್ಲಿಂದು ಆಯೋಜಿಸಿದ್ದ ಮಹಿಳಾ ಆರೋಗ್ಕ ಯೋಗಕ್ಷೇಮ ಮತ್ತು ಸಬಲೀಕರಣದ ಅಂತಾರಾಷ್ಟೀಯ ಸಮಾವೇಶ ಉದ್ದೇತಿಸಿ ಮಾತನಾಡಿದ ಅವರು ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳಗಿಂತ ಹೆಣ್ಣು ಮಕ್ಕಳಗೆ ಹೆಚ್ಚಿನ ನಿರ್ಬಂಧಗಳಿದ್ದರೂ ಸಹ ಅವರು ಪಲವಾರು ಕ್ಷೇತ್ರಗಳಲ್ಲಿ ಸಾಧನೆಯಲ್ಲಿ ಮುಂದಿದ್ದಾರೆ ಇದಕ್ಕೆ ದೃಢ ನಿಶ್ಚಯ ಮತ್ತು ಕೌಶಲ್ಯಗಳೇ ಕಾರಣ ಎಂದರು

ಜನಪ್ರಿಯ ಯೋಜನೆಗಳ ಸಮರ್ಪಕ ಮಾಹಿತಿಯನ್ನು ಮಹಿಳೆಯರಿಗೆ ಮುಟ್ಟಿಸುವ ಕೆಲಸ ನಮ್ನೆಲ್ಲರ ಜವಾಬ್ದಾರಿಯಾಗಿದೆ ಕೇಂದ್ರದ ಆಯುಷ್ನಾನ್ ಭಾರತ್ ಆರೋಗ್ಯ ವಿಮಾ ಕಾರ್ಯಕ್ರಮದ ಸಮಗ್ರ ಮಾಹಿತಿಯನ್ನು ಮಹಿಳೆಯರಿಗೆ ತಿಳಿಸಿದರೆ ಯೋಜನೆಯ ಪ್ರಯೋಜನ ಅರ್ಹ ಫಲಾನುಭವಿಗಳಿಗೆ ಸಿಕ್ಕಂತಾಗುತ್ತದೆ

ಚಂದ್ರಶೇಖರ್ ಅಜಾದ್ ಕೃಷಿ ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣ ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿ ರಾಮನಾಥ ಕೋವಿಂದ್ ಬಲಿಷ್ಟ ರಾಷ್ಟ ನಿರ್ಮಾಣಕ್ಕೆ ಮೌಲ್ಯವರ್ಧಿತ ಶಿಕ್ಷಣ ಇಂದಿನ ಅಗತ್ಯವಾಗಿದೆ ಭಾರತವು ಪ್ರೀತಿ ಮತ್ತು ಸಂಸ್ಕತಿಯ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸದಾ ಸಾರುತ್ತಾ ಬಂದಿದೆ ಎಂದರು

ಚಾಲ್ತಿ ಖಾತೆ ಕೊರತೆ ನಿಯಂತ್ರಣಕ್ಕೆ ತರಲು ಮತ್ತು ವಿದೇಶಿ ವಿನಿಮಯ ಒಳಹರಿವು ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ಜೇಟ್ಲ ತಿಳಿಸಿದ್ದಾರೆ ಮುಂದಿನ ಹತ್ತಿಪ್ಪತ್ತು ವರ್ಷಗಳಲ್ಲಿ ಭಾರತದ ಅರ್ಥ ವ್ವವಸ್ಥೆಯ ಉಜ್ವಲ ಪ್ರಗತಿಗೆ ಸಾಕಷ್ಟು ದಾರಿಗಳವೆ ಅಮೆರಿಕ ಡಾಲರ್ ಎದುರು ಬಹಳಷ್ಟು ಕರೆನ್ಲಿಗಳು ಕುಸಿಯತೊಡಗಿವೆ

ದೆಹಲಿಯಲ್ಲಿಂದು ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು ಮುಂದಿನ ಒಂದೆರಡು ದಶಕಗಳ ಕಾಲ ಭಾರತದ ಅರ್ಥ ವ್ಯವಸ್ಥೆಯ ಸದ್ದದ ಪ್ರಗತಿಯನ್ನು ಕಾಯ್ದುಕೊಳ್ಳುವುದು ಸಾಧ್ಯವಾಗಲಿದೆ

ಕಾಂಗ್ರೆಸ್ ಪಕ್ಷ ಮರಳ ಅಧಿಕಾರಕ್ಕೆ ಬರಲು ಜನರನ್ನು ಒಡೆಯುವ ಮೂಲಕ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ರಾಜಸ್ತಾನದ ಅಜ್ಲೇರ್ನಲ್ಲಿಂದು ಮುಖ್ಯಮಂತ್ರಿ ವಸುಂಧರ ರಾಜೇ ಅವರು ರಾಜ್ಯವಾಪಿ ಹಮ್ನಿಕೊಂಡಿದ್ದ ರಾಜಸ್ತಾನ್ ಗೌರವ ಯಾತ್ರೆಯ ಸಮಾರೋಪದಲ್ಲಿ ಪ್ರಧಾನಿ ಮೋದಿ ಅವರು ಮಾತನಾಡಿದರು ಸಾರ್ವಜನಿಕ ರ್ಶಾಲಿ ಉದ್ದೇತಿಸಿ ಮಾತನಾಡಿದ ಅವರು ವೋಟ್ ಬ್ಲಾಂಕ್ ರಾಜಕಾರಣವೊಂದನ್ನೇ ಮಾಡುತ್ತಾ ಬಂದಿರುವ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಅಧಿಕಾರಶಾಹಿಯನ್ನು ಒಡೆದು ಆಡಳಿತ ನಡೆಸಿವೆ

ರಫೆಲ್ ಸಮರ ವಿಮಾನವು ಅತ್ಯಧಿಕ ಸಾಮರ್ಥ್ಯ ಹೊಂದಿದ್ದು ಭಾರತೀಯ ವಾಯುಪಡೆಯ ಸಾಮರ್ಥ್ಯ ವರ್ಧನೆಗೆ ಸಂಪೂರ್ಣ ಸಹಕಾರಿಯಾಗಿದೆ ಎಂದು ಪೂರ್ವ ಏರ್ ಕಮಾಂಡ್ನ ಮುಖ್ಯಸ್ನ ಏರ್ ಮಾರ್ಷಲ್ ಆರ್ ನಂಬಿಯಾರ್ ತಿಳಿಸಿದ್ಲಾರೆ

ಭಾರತ ಭಾಗದ ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ ಗುವಾಹತಿಯಲ್ಲಿ ನಾಳೆ ಆರಂಭವಾಗಲಿದೆ ಲೋಕಸಭಾ ಸ್ವೀಕರ್ ಸುಮಿತ್ತಾ ಮಹಾಜನ್ ಅವರು ಸೋಮವಾರ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಅಸ್ತಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಸಹ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ

ದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತ ಒ

ಆದರೆ ತೆಲಂಗಾಣದಲ್ಲಿ ರಾಜ್ಯ ಸರ್ಕಾರ ವಿಸರ್ಜನೆಯಾದ ದಿನದಿಂದ ನೀತಿ ಸಂಹಿತೆ ಅನ್ನಯವಾಗಲಿದೆ ಎಂದು ರಾವತ್ ತಿಳಿಸಿದರು ಪ್ರಧಾನಮಂತ್ರಿ ಜನ್ ಆರೋಗ್ಲ ಅಭಿಯಾನ ಕಾರ್ಯಕ್ರಮದಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಜೆಲ್ಲಾಧಿಕಾರಿಗಳು ಮತ್ತು ಜೆಲ್ಲಾ ಮ್ಲಾಜಿಸ್ಸೇಟ್ ಅವರಿಗೆ ಅಧಿಕಾರ ನೀಡಬೇಕು ಎಂದು ರಾಷ್ಷೀಯ ಆರೋಗ್ಯ ಸಂಸ್ಥೆ ಎಲ್ಲಾ ರಾಜ್ಞಗಳಿಗೆ ಸೂಚನೆ ನೀಡಿದೆ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಜಾತಿ ಜನಗಣತಿಯಲ್ಲಿ ಬಹಳಷ್ಟು ಫಲಾನುಭವಿಗಳ ಹೆಸರುಗಳು ನಿರ್ದಿಷ್ಲ ಗುಂಬಿನಲ್ಲಿ ಸೇರ್ಪಡೆಯಾಗಿಲ್ಲ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ರಾಷ್ಷೀಯ ಆರೋಗ್ಯ ಸಂಸ್ಹೆ ಈ ಸೂಚನೆ ನೀಡಿದೆ

ಲಕ್ಷದೀಪ ಸಮೀಪದ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಅದು ಇಂದು ಸಂಜೆ ಅಥವಾ ನಾಳೆ ಮುಂಜಾನೆ ಬಿರುಗಾಳಿ ರೂಪ ಪಡೆದುಕೊಂಡು ಓಮನ್ ಕರಾವಳಿಯತ್ತ ನುಗ್ಗಲಿದೆ

ಭಾರತೀಯ ಹವಾಮಾನ ಇಲಾಖೆಯ ಮುನ್ಲೂಚನೆ ಆಧರಿಸಿ ಕೇರಳ ರಾಜ್ಯ ಸರ್ಕಾರ ಕಟ್ಟೆಚ್ಚರ ವಹಿಸಿದ್ದು ಸಕಲ ವ್ಲವಸ್ಥೆಗೆ ಸಜ್ಜಾಗಿದೆ ರಾಜ್ಯದ ಬಹುತೇಕ ಅಣೆಕಟ್ಲುಗಳ ದ್ವಾರಗಳನ್ನು ತೆರೆಯಲಾಗಿದೆ

ತಮಿಳುನಾಡು ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶ ಹಾಗೂ ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲೂ ಇಂದಿನಿಂದ ಮಂಗಳವಾರದ ವರೆಗೆ ಭಾರೀ ಮಳೆ ಬೀಳುವ ಸಂಭವ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ಚೆನ್ನೈನಲ್ಲಿಂದು ಈ ಕುರಿತು ದಕ್ಷಿಣ ರೈಲ್ವೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ